ಐನೆಕ್ಸ್ ಮೀಡಿಯಾ ಭ್ರಷ್ಟಾಚಾರ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಕಾಂಗ್ರೆಸ್ ಮುಖಂಡ ಹಾಗೂ ಕೇಂದ್ರದ ಮಾಜಿ ಸಚಿವ ಪಿ

ಚಿದಂಬರಂ ಅವರನ್ನು ದೆಪಲಿ ನ್ಯಾಯಾಲಯ ಸೋಮವಾರದವರೆಗೆ ಸಿಬಿಐ ಕಸ್ಪಡಿಗೆ ಒಪ್ಪಿಸಿದೆ

ನಿಯಮಗಳಂತೆ ಚಿದಂಬರಂ ಅವರ ವೈದ್ಯಕೀಯ ಪರೀಕ್ಷೆಯನ್ನು ಒಳಪಡಿಸುವಂತೆ ನ್ನಾಯಾಲಯ ಸೂಚಿಸಿದೆ ಪ್ರಕಿ ದಿನ ಅರ್ಧಗಂಟೆ ಚಿದಂಬರಂ ಅವರನ್ನು ಭೇಟಿ ಮಾಡಲು ಅವರ ಕುಟುಂಬಸ್ಸರಿಗೆ ನ್ನಾಯಾಲಯ ಅವಕಾಶ ಮಾಡಿಕೊಟ್ಟಿದೆ ವಿಚಾರಣೆಗೆ ಚಿದಂಬರಂ ಅವರ ಐದು ದಿನದ ಕಸ್ಸಡಿಗೆ ಒಪ್ಪಿಸುವಂತೆ ಸಿಬಿಐ ನ್ನಾಯಾಲಯವನ್ನು ಕೋರಿತ್ತು

ಮೂರು ರಾಷ್ಟಗಳ ಭೇಟಗೂ ಮುನ್ನ ಹೇಳಿಕೆ ನೀಡಿರುವ ಅವರು ಪ್ರಾನ್ಸನಲ್ಲಿ ತಾವು ಅಲ್ಲಿನ ಅಧ್ವಕ್ಷ ಎಮ್ಯಾನ್ಯೂಯಲ್ ಮ್ಯಾಕಾನ್ ಅವರೊಂದಿಗೆ ಮಾತುಕತೆ ನಡೆಸಲು ಉತ್ಸುಕರಾಗಿರುವುದಾಗಿ ತಿಳಿಸಿದ್ದಾರೆ ಮೊದಲ ಚರಣದಲ್ಲಿ ಅವರು ಪ್ರಾನ್ಸ್ ಅಧ್ಯಕ್ಷ ಎಮಾನ್ಕುಯಲ್ ಮ್ಯಾಕ್ರಾನ್ ಅವರನ್ನು ಪ್ವಾರಿಸ್ನಲ್ಲಿ ಭೇಟಿಯಾಗಿ ವ್ಯಾಪಾರ ಭದ್ರತೆ ಇಂಧನ ಸುರಕ್ಷಕೆ ಭಯೋತ್ಪಾದನೆ ನಿಗ್ರಹ ಹಾಗೂ ಭಾರತ ಪೆಸಿಫಿಕ್ ಸಾಗರ ಸಪಕಾರ ಕುರಿತು ದ್ವಿಪಕ್ಷೀಯ ಮಾತುಕತೆ ನಡೆಸಲಿದ್ದಾರೆ ಫ್ರಾನ್ಸ್ ಪ್ರಧಾನಿ ಎಡ್ವರ್ಡ್ ಜಾರ್ಲ್ಸ್ ಫಿಲಿವೇ ಅವರನ್ನೂ ಸಹ ಮೋದಿಯವರು ಭೇಟಿಯಾಗಲಿದ್ದಾರೆ ಯುಎಇಯಲ್ಲಿ ಅಬುಧಾಬಿಯ ಘನತೆವೆತ್ತ ರಾಜಕುವರ ಶೇಖ್ ಮಪಮ್ಮದ್ ಬಿನ್ ಜಯಾದ್ ಅಲ್ ನಷ್ಟಾನ್ ಅವರೊಂದಿಗೆ ಸಮಗ್ರ ಮಾತುಕತೆ ನಡೆಸುವುದಾಗಿ ಪ್ರಧಾನಿ ತಿಳಿಸಿದರು ಬಹರೇನ್ ದೇಶಕ್ಕೆ ತಾವು ನೀಡುತ್ತಿರುವ ಭೇಟಿ ಭಾರತದ ಪ್ರಧಾನಿಯೊಬ್ದರ ಪ್ರಥಮ ಭೇಟಿಯಾಗಿದೆ ಎಂದು ಮೋದಿ ತಿಳಿಸಿದ್ದಾರೆ ಅಲ್ಲಿನ ಪ್ರಧಾನಮಂತ್ರಿ ಘನತೆವೆತ್ತ ದೊರೆ ಕೇಖ್ ಕಲೀಫಾ ಐನ್ ಸಲ್ಮಾನ್ ಅಲ್ ಕಲೀಫಾ ಪಾಗೂ ಬಪರೇನ್ ದೊರೆ ಕೇಖ್ ಪಮದ್ ಐನ್ ಇಸಾ ಅಲ್ ಕಲೀಫಾ ಅವರನ್ನು ಭೇಟಿ ಮಾಡಲು ತಾವು ಎದುರು ನೋಡುತ್ತಿರುವುದಾಗಿ ಮೋದಿ ತಿಳಿಸಿದ್ದಾರೆ

ಬಾಲ್ಲಿಕ್ ಪ್ರಾಂತ್ಯದ ಮೂರು ದೇಶಗಳ ಪ್ರವಾಸದ ಕೊನೆಯ ದಿನ ಎಸ್ಲೋನಿಯಾ ವಿದೇಶಾಂಗ ಸಚಿವರೂ ಭಾಗವಹಿಸಿದ್ದ ಸಭೆಯಲ್ಲಿ ಮಾತನಾಡಿ ಜಮ್ನು ಕಾಶ್ನೀರ ವಿಷಯ ಕುರಿತಂತೆ ತಮ್ನ ಮಾಹಿತಿ ಪರಡಿಸಲಾಗುತ್ತಿದೆ ರಾಜ್ಯದ ಎಷಯ ಸಂಪೂರ್ಣವಾಗಿ ಆಡಳಿತಾತ್ತಕ ವಿಷಯವಾಗಿದ್ದು ಇದು ಭಾರತ ಸರ್ಕಾರದ ವ್ಯಾಪ್ತಿಯ ವಿಷಯವಾಗಿದೆ ಎಂದು ಹೇಳಿದ್ದಾರೆ ಮೂರು ದೇಶಗಳ ಪ್ರವಾಸದ ನಂತರ ಉಪರಾಷ್ಟಪತಿ ಅವರು ಇಂದು ಬೆಳಿಗ್ಗೆ ದೆಹಲಿಗೆ ವಾಪಸ್ಸಾಗಿದ್ದಾರೆ

ಕೇಂದ್ರ ಪರಿಸರ ಖಾತೆ ಸಚಿವ ಪ್ರಕಾಶ್ ಜಾವಡೇಕರ್ ಅವರು ಪರಿಶೀಲನಾ ಸಭೆಯಲ್ಲಿ ಲೀಸ್ ಬಾಡಿಗೆ ಎಧಿಸುವ ಕ್ರಮದ ಬಗ್ಗೆ ಸೂಕ್ತವಾದ ನಿರ್ಧಾರ ತೆಗೆದುಕೊಂಡಿದ್ದಾರೆ ಎಂದು ಪ್ರಕಟಣೆ ತಿಳಿಸಿದೆ ಸರ್ಕಾರದ ಈ ಕ್ರಮದಿಂದ ಪವನ ಎದ್ದುತ್ ಯೋಜನೆಗಳಲ್ಲಿ ಪೂಡಿಕೆ ಹೆಚ್ಚಾಗಲಿದ್ದು ಪವನ ವಿದ್ಯುತ್ ದರ ಅಗ್ಗವಾಗಲಿದೆ ಅಲ್ಲದೆ ಪವನ ವಿದ್ಯುತ್ ಯೋಜನೆಗಳನ್ನು ಸ್ವಾಪಿಸಲು ಸಹ ಸರ್ಕಾರದ ಕ್ರಮದಿಂದ ನೆರವಾಗಲಿದೆ

ರಾಜ್ಞ ಮತ್ತು ಕೇಂದ್ರ ಸರ್ಕಾರಗಳ ನಡುವಿನ ಆರೋಗ್ತ ರಕ್ಷಣೆ ಸಮಾಜ ಕಲ್ಪಾಣ ಕಾರ್ಯತ್ರಮಗಳನ್ನು ಕುರಿತಂತೆ ಎನಿಯಮ ಮಾಡಿಕೊಳ್ಳುವುದು ಈ ಸಭೆಯ ಮುಖ್ಯ ಉದ್ವೇಶವಾಗಿತ್ತು ಮಹಾರಾಷ್ಷ ಮುಖ್ಯಮಂತ್ರಿ ದೇವೇಂದ್ರ ಫಡ್ನವೀಸ್ ಗುಜರಾತ್ ಮುಖ್ಯಮಂತ್ರಿ ವಿಜಯ್ ರೂಪಾನಿ ಗೋವಾ ಮುಖ್ಯಮಂತ್ರಿ ಪ್ರಮೋದ್ ಸಾವಂತ್ ಪಾಗೂ ಕೇಂದ್ರಾಡಳತ ಪ್ರದೇಶಗಳಾದ ದಾಮನ್ ಅಂಡ್ ದಿಯು ದಾಧಾ ಮತ್ತು ನಗರ್ ಪವೇಲಿ ಪ್ರತಿನಿಧಿಗಳು ಸಭೆಯಲ್ಲಿ ಉಪಸ್ಥಿತರಿದ್ದರು ಕೇಂದ್ರದ ವಸತಿ ಯೋಜನೆಯಡಿ ಬಡವರಿಗೆ ಗೃಪ ನಿರ್ಮಾಣ ಗ್ರಾಮೀಣ ಪ್ರದೇಶದಲ್ಲಿ ಬ್ಯಾಂಕಿಂಗ್ ವ್ಯವಸ್ಥೆಯನ್ನು ವೃದ್ದಿಗೊಳಿಸುವುದು ಕೇಂದ್ರಾಡಳಿತ ಪ್ರದೇಶಗಳು ಹಾಗೂ ಮಹಾರಾಷ್ಟ ಗುಜರಾತ್ ರಾಜ್ಯಗಳ ನಡುವಿನ ಭೂ ಸಂಬಂಧಿ ಸಮಸ್ನೆಗಳನ್ನು ಪರಿಪರಿಸುವುದರ ಬಗ್ಗೆ ಸಭೆಯಲ್ಲಿ ಚರ್ಚಿಸಲಾಯಿತು

ಮುಖ್ಯಮಂತ್ರಿ ಯೋಗಿ ಆದಿತ್ತನಾಥ್ ಫಟನೆ ಕುರಿತು ಸಂಶಾಪ ವ್ಯಕ್ತಪಡಿಸಿದ್ದಾರೆ ಮೃತರ ಕುಟುಂಬಗಳಿಗೆ ತಕ್ಷಣವೇ ಪತ್ತು ಲಕ್ಷ ರೂಪಾಯಿ ಪರಿಪಾರ ಬಿಡುಗಡೆ ಮಾಡುವಂತೆ ಜಲನಿಗಮ ವ್ನವಸ್ಲಾಪಕ ನಿರ್ದೇಶಕರಿಗೆ ಸಿಎಂ ಸೂಚಿಸಿದ್ದಾರೆ ಈ ಕುರಿತು ತನಿಖೆ ನಡೆಸುವಂತೆಯೂ ಸಹ ಸಂಬಂಧಿತ ಇಲಾಖೆಗೆ ಸೂಚಿಸಿರುವ ಮುಖ್ಯಮಂತ್ರಿಗಳು ಘಟನೆ ಕುರಿತು ಎರಡು ದಿನಗಳೊಳಗೆ ಸಮಗ್ರ ವರದಿ ನೀಡುವಂತೆ ನಿರ್ದೇಶಿಸಿದ್ಗಾರೆ ಜಮ್ನು ಕಾಶ್ನೀರದಲ್ಲಿ ವಶಕ್ಕೆ ಪಡೆಯಲಾಗಿರುವ ರಾಜಕೀಯ ನಾಯಕರ ಬಿಡುಗಡೆಗೆ ಒತ್ತಾಯಿಸಿ ಕಾಂಗ್ರೆಸ್ ತ್ವಣಮೂಲ ಕಾಂಗ್ರೆಸ್ ಮತ್ತು ಡಿಎಂಕೆ ಸೇರಿದಂತೆ ವಿರೋಧ ಪಕ್ಷಗಳು ರಾಷ್ಷ ರಾಜಧಾನಿಯ ಜಂತರ್ ಮಂತರ್ನಲ್ಲಿ ಇಂದು ಪ್ರತಿಭಟನೆ ನಡೆಸಿದವು ಕಾಂಗ್ರೆಸ್ ನಾಯಕ ಗುಲಾಮ್ ನಭೀ ಆಜಾದ್ ಸಿಪಿಎಂ ಪ್ರಧಾನ ಕಾರ್ಯದರ್ಶಿ ಸೀತಾರಾಮ್ ಯಚೂರಿ ಸಿಪಿಐ ಪ್ರಧಾನ ಕಾರ್ಯದರ್ಶಿ ಡಿ ರಾಜಾ ಸಮಾಜವಾದಿ ಪಕ್ಷದ ಮುಖಂಡ ರಾಮಗೋಪಾಲ್ ಯಾದವ್ ಲೋಕತಾಂತ್ರಿಕ್ ಜನತಾದಳದ ಶರದ್ ಯಾದವ್ ಆರ್ಜೆಡಿಯ ಮನೋಜ್ ಹಾಗೂ ತ್ಪಣಮೂಲ ಕಾಂಗ್ರೆಸ್ನ ದಿನೇಶ್ ಕ್ರಿವೇದಿ ಪ್ರತಿಭಟನೆಯಲ್ಲಿ ಪಾಲ್ಗೊಂಡರು ಜಮ್ಮ ಕಾಶ್ಮೀರದಲ್ಲಿ ಪರಿಸ್ಟಿತಿ ಸಾಮಾನ್ಯ ಸ್ಟಿತಿಗೆ ತರಬೇಕು ಕಾಶ್ಮೀರ ಕಣಿವೆಯಲ್ಲಿ ದೂರಸಂಪರ್ಕ ಸೇವೆಗಳು ಮರು ಸ್ಟಾಪಿಸಬೇಕು ಪಾಗೂ ಮೊಲೀಸರು ವಶಕ್ಕೆ ಪಡೆದಿರುವ ಎಲ್ಲ ರಾಜಕೀಯ ನಾಯಕರನ್ನು ತಕ್ಷಣವೇ ಬಿಡುಗಡೆ ಮಾಡಬೇಕೆಂದು ನಾಯಕರು ಘೋಷಣೆಗಳನ್ನು ಕೂಗಿದರು

ವೆಸ್ಟ್ಮಿನಿಸ್ದರ್ ಮ್ಯಾಜಿಸ್ವೇಟ್ ನ್ಯಾಯಾಲಯ ವಾಂಡ್ಗವರ್ತ್ ಜೈಲಿನಿಂದ ವಿಡಿಯೋ ಲಿಂಕ್ ಮೂಲಕ ಅಲ್ಪಾವಧಿ ವಿಚಾರಣೆ ನಡೆಸಿ

ಇದಕ್ಕೂ ಮುನ್ನ ಇಂಧನ ಸಚಿವಾಲಯದಲ್ಲಿ ಕಾರ್ಯದರ್ಶಿಯಾಗಿ ಅವರು ಸೇವೆ ಸಲ್ಲಿಸಿದ್ದಾರೆ ರಾಜೀವ್ ಗೌಭ ಅವರು ಸಂಪುಟ ಕಾರ್ಯದರ್ಶಿಯಾಗಿ ನೇಮಕಗೊಂಡಿದ್ದಾರೆ

ಜೈಶಂಕರ್ ನೇಪಾಳದ ಎರಡು ದಿನಗಳ ಪ್ರವಾಸ ಮುಗಿಸಿ ಇಂದು ದೆಪಲಿಗೆ ವಾಪಾಸ್ ಆಗಿದ್ದಾರೆ ಭೇಟಿಯ ಎರಡನೇ ದಿನದಲ್ಲಿ ಜೈಶಂಕರ್ ಅವರು ನೇವಾಳ ಅಧ್ಯಕ್ಷರಾದ ಬಿದ್ದಾದೇವಿ ಭಂಡಾರಿ ಅಮನ್ನು ಇಂದು ಬೇಗ್ಗೆ ಕಕ್ಕಂಡುವಿನಲ್ಲಿ ಸೌಜನ್ಯದ ಭೇಟಿ ಮಾಡಿದರು ನೇಪಾಳದ ವಿದೇಶಾಂಗ ಕಾರ್ಯದರ್ಶಿ ಶಂಕರ್ದಾಸ್ ಬೈರಗಿ

ಇದಕ್ಕೂ ಮುನ್ನ ನಿನ್ನ ಜೈಶಂಕರ್ ಅವರು ನೇಪಾಳ ವಿದೇಶಾಂಗ ಸಚಿವ ಪ್ರದೀಪ್ಕುಮಾರ್ ಗ್ಥಾವಲಿ ಅವರೊಂದಿಗೆ ಐದನೇ ಭಾರತ ನೇಪಾಳ ಜಂಟ ಆಯೋಗದ ಸಭೆಯ ಅಧ್ಯಕ್ಷತೆಯನ್ನು ವಸಿದ್ದರು ಸಭೆಯಲ್ಲಿ ಚರ್ಚೆಗಳು ಫಲಪ್ರದವಾಗಿವೆ ಎಂದು ಡಾ ಜೈಶಂಕರ್ ಟ್ವೀಟ್ ಮಾಡಿದ್ದಾರೆ ದ್ವಿಪಕ್ಷೀಯ ಸಂಬಂಧಗಳು ಮತ್ತು ಸಪಕಾರಕ್ಕಾಗಿ ವಲಯಗಳನ್ನು ಗುರುತಿಸುವ ಬಗ್ಗೆ ಜಂಟಿ ಆಯೋಗ ಸಮಗ್ರವಾಗಿ ಚರ್ಚಿಸಿತು ಸಭೆಯಲ್ಲಿ ಸಂಪರ್ಕ ಮತ್ತು ಅರ್ಥಿಕ ಸಪಭಾಗಿತ್ತ ವಾಣಿಜ್ಯ ಇಂಧನ ಮತ್ತು ಜಲಸಂಪನ್ಮೂಲಗಳ ಕುರಿತ ವಿಷಯಗಳಿಗೆ ಹೆಚ್ಚು ಒತ್ತು ನೀಡಲಾಯಿತು ಕಳೆದ ಎರಡು ವರ್ಷಗಳಲ್ಲಿ ಉನ್ನತ ಮಟ್ಟದ ನಿಯೋಗಗಳ ವಿನಿಯಮಗಳ ಒನ್ನೆಲೆಯಲ್ಲಿ ಭಾರತ ನೇಪಾಳ ನಡುವಿನ ಸಂಬಂಧಗಳ ಎಲ್ಲ ಆಯಾಮಗಳು ವೇಗ ಪಡೆಯುತ್ತಿರುವ ಕುರಿತು ಆಯೋಗ ತೃಪ್ತಿ ವ್ಯಕ್ತಪಡಿಸಿದೆ